ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿಂದು ಪ್ರಕಟಿಸಿದರು

ಉಪಮುಖ್ಯಮಂತ್ರಿ ಡಾ ಅಶ್ವತ್ ನಾರಾಯಣ ಸಚಿವರಾದ ಡಾ ಸುಧಾಕರ್ ಬಸವರಾಜ್ ಬೊಮ್ನಾಯಿ ಸಮಿತಿಯ ಸದಸ್ಕರಾಗಿದ್ದಾರೆ ಈ ಕಾರ್ಯತಂಡ ಪ್ರತಿನಿತ್ಯ ಕೋವಿಡ್ ವೈರಾಣು ಪರಿಸ್ಕಿತಿ ಬಗ್ಗೆ ಪರಾಮರ್ಶೆ ನಡೆಸಿ ಬೆಳಗ್ಗೆ ಸಂಜೆ ಹೇಳಿಕೆ ಬಿಡುಗಡೆ ಮಾಡುತ್ತದೆ ಜೊತೆಗೆ ಪಕ್ಕಿಜ್ವರ ಮಂಗನ ಕಾಯಿಲೆ ಪಂದಿಜ್ವರ ಕಾಯಿಲೆ ಪತೋಟಿಗೂ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ವಿವರಿಸಿದರು

ವಿಕಾಸಸೌಧ ಮತ್ತು ವಿಧಾನಸೌಧಕ್ಕೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಹೇಳಿದರು ನಂತರ ಸಚಿವ ಸಂಮಟದ ನಿರ್ಧಾರಗಳನ್ನು ಸದನಕ್ಕೆ ವಿವರಿಸಿದ ಡಾ

ವಿದೇಶದಿಂದ ಬಂದವರ ಬಲಗೈ ಮೇಲೆ ಇಂದಿನಿಂದ ಮುದ್ರೆ ಹಾಕಲಾಗುವುದು ಎಂದರು

ಶ್ರೀರಾಮುಲು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಇಬ್ಬರನ್ನು ಈಗಾಗಲೇ ಪ್ರತ್ಯೇಕಿಸಲ್ಲಟ್ಟ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕೊರೋನಾ ಸೋಂಕು ಶಂಕೆ ಹಿನ್ನೆಲೆಯಲ್ಲಿ ಯುವಕನೋರ್ವನನ್ನು ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ದಾಖಲಿಸಲಾಗಿದ್ದು ಮಾದರಿಗಳನ್ನು ವರದಿಗಾಗಿ ಕಳುಹಿಸಿ ಕೊಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂ

ಮಡಿಕೇರಿಯಲ್ಲಿ ದಾಖಲಾಗಿದ್ದ ವ್ಯಕ್ತಿಯ ಪ್ರಯೋಗಾಲಯದ ವೈದ್ಯಕೀಯ ಪರೀಕ್ಷೆ ವರದಿಯಲ್ಲಿ ನೆಗೆಟವ್ ಅಂಶ ಕಂಡು ಬಂದಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜೋಯ್ ಮಾಹಿತಿ ನೀಡಿದ್ದಾರೆ

ತುಮಕೂರಿನಲ್ಲಿ ಯಾವುದೇ ಕೊರೋನಾ ಸೋಂಕು ಪ್ರಕರಣ ದೃಢಪಟ್ಟಲ್ಲ ಎಂದು ಪಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಂದ್ರಿಕಾ ತಿಳಿಸಿದ್ದಾರೆ ಉದ್ಯೋಗ ಶಿಕ್ಷಣ ಮತ್ತಿತರ ಕಾರಣಗಳಿಂದ ಹೊರದೇಶದಲ್ಲಿ ವಾಸಿಸುತ್ತಿದ್ದು ಸದ್ದದಲ್ಲಿ ಸ್ವದೇಶಕ್ಕೆ ಆಗಮಿಸುತ್ತಿದ್ದರೆ ಅಂತಹವರ ಹೆಸರು ವಿಳಾಸ ಮತ್ತಿತರ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಒದಗಿಸಬೇಕು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಡಾ

ಮೈಸೂರಿನಲ್ಲಿ ಕೊರೋನಾ ವೈರಸ್ ಭೀತಿ ಹಾಗೂ ಪಕ್ಕಿಜ್ವರದ ಓನ್ನೆಲೆಯಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದ್ದು ಮೈಸೂರಿನ ಅವಧೂತದತ್ತ ಪೀಠದಲ್ಲಿ ಪ್ರಸಾದದ ಬದಲು ಮಾಸ್ಕ್ ವಿತರಣೆ ಮಾಡಲಾಗುತ್ತಿದೆ ಮಹಾರಾಷ್ಟ ಮತ್ತು ಇತರ ಕಡೆಯಿಂದ ಆಗಮಿಸುವ ರೈಲು ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇಡಲು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದು ವಿಜಯಮರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ ತಿಳಿಸಿದ್ದಾರೆ ಕೊರೋನಾ ವೈರಸ್ ಪರಡುವಿಕೆಯನ್ನು ತಡೆಯಲು ಜಿಲ್ಲಾಡಳಿತ ಎಲ್ಲಾ ರೀತಿಯ ಮುಂಜಾಗ್ರತಾ ತ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಮೋಹನ್ ವೀಡಿಯೊ ಸಂವಾದದ ಮೂಲಕ ಯಾದಗಿರಿ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ ಮಾರಣಾಂತಿಕ ಕೊರೋನಾ ಸೋಂಕಿನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾರ್ವಜನಿಕರು ಕೈಗೊಳ್ಳಬೇಕಾದ ಮುಂಜಾಗ್ರಾ ಕ್ರಮಗಳ ಬಗ್ಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಲಹೆ ಮಾಡಿದೆ ಜನರು ಗುಂಪಾಗಿ ಸೇರುವುದರಿಂದ ಆದಷ್ಟು ದೂರವಿರಬೇಕು ಯಾರಾದರೂ ಕೆಮ್ಮ ಹಾಗೂ ಜ್ವರದಿಂದ ಬಳಲುತ್ತಿದ್ದರೆ ಅಂತಪವರು ಇತರರೊಂದಿಗೆ ಬೆರೆಯುವುದನ್ನು ತಡೆಯಬೇಕು ಸಾರ್ವಜನಿಕರು ತಮ್ಮ ಕೈಗಳನ್ನು ಶುಧವಾಗಿ ತೊಳೆಯದೆ ಕಣ್ಣು ಬಾಯಿ ಮತ್ತು ಮೂಗುಗಳನ್ನು ಸ್ವರ್ಶಿಸಬಾರದು ಎಂದು ಇಲಾಖೆ ಸಲಹೆ ಮಾಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ಮಾಡಬಾರದು ಪ್ರತಿಯೊಬ್ಬರು ಆಗಿದಾಂಗ್ಗೆ ಸಾಬೂನು ಮತ್ತು ನೀರಿನಿಂದ ಅಥವಾ ಮಧ್ಯಸಾರ ಮಿಶ್ರಿತ ಸ್ಥಾನಿಟೈಸರ್ನಿಂದ ಕೈ ತೊಳೆಯಬೇಕು ಟಿತ್ಕೂಗಳನ್ನು ಬಳಸಿದ ನಂತರ ಕೂಡಲೇ ಕಸದ ಬುಟ್ಟಿಗೆ ಎಸೆಯಬೇಕು ಜ್ವರ ಉಸಿರಾಟದ ತೊಂದರೆ ಮತ್ತು ಕೆಮ್ಮಿನಿಂದ ಬಳಲಿದರೆ ಅಂತಪವರು ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು

ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆತಂಕಗೊಳಬೇಕಾದ ಅಗತ್ತವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಕಾರ್ಯದರ್ಶಿ ಡಾ

ಶ್ರೀನಿವಾಸ ಹೇಳಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಕೊರೋನಾ ಸೋಂಕು ಪರಡದಂತೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾಕ್ರಮಗಳನ್ನು ತಿಳಿಸಿದ್ದಾರೆ

ಪಕ್ಕಿಜ್ವರದ ವೈರಾಣುಗಳನ್ನು ನಿಯಂತ್ರಿಸಲು ಮೃಗಾಲಯ ಪ್ರವೇಶಿಸುವ ದ್ವಾರ ಸೇರಿದಂತೆ ಮ್ಯಗಾಲಯದ ಎಲ್ಲಾ ದ್ವಾರಗಳಲ್ಲಿಯೂ ಡಿಷಧ ಸಿಂಪಡಿಸಿದ ಮ್ಯಾಟ್ ಅಳವಡಿಕೆ ಮಾಡಲಾಗಿದೆ

ಯಾವುದೇ ಪ್ರಾಣಿ ಪಕ್ಷಿಗಳ ಆರೋಗ್ಯದಲ್ಲಿ ವ್ಯತ್ಯಯ ಆಗದಂತೆ ನೋಡಿಕೊಳ್ಳುತ್ತಿದ್ದೇವೆ ಎಂದು ಮೃಗಾಲಯದ ಕಾರ್ಯನಿರ್ವಾಪಕ ನಿರ್ದೇಶಕ ಅಜಿತ್ ಕುಲಕರ್ಣಿ ತಿಳಿಸಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಹಕ್ಕಿಜ್ವರ ನಿಯಂತ್ರಿಸುವ ಸಲುವಾಗಿ ಕುಕ್ಕುಟ ಮಾಂಸ ಮಾರಾಟ ಮತ್ತು ಕುಕ್ಕುಟ ಸಾಗಾಣಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದ ವರೆಗೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಡಾ

ಪ್ರಶ್ನೋತ್ತರ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಅವರು ಡಾ ಸುಧಾಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಪ್ರವಾಸೋದ್ದಮ ಅಭಿವೃದ್ಧಿಗಾಗಿ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದರು

ಉತ್ತರ ಒಳನಾಡು ಹಾಗೂ ಕರಾವಳಿಯ ಅಲ್ಲಲ್ಲಿ ಮಳೆಯಾಗಿದೆ

ಮುನ್ಲೂಚನೆಯಂತೆ ಉತ್ತರ ಒಳನಾಡಿನ ಅಲಲ್ಲಿ ಮಳೆ ದಕ್ಷಿಣ ಒಳನಾಡು ಕರಾವಳಿಯಲ್ಲಿ ಒಣ ಹವೆ ಮುಂದುವರಿಕೆ ಸಾಧ್ಯತೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ